ಶೃಂಗಸಭೆ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ರಾತ್ರಿ ಒಂಭತ್ತು ಗಂಟಿಗೆ ವೀಡಿಯೊ ಕಾನ್ವರೆನ್ಸ್ ಮೂಲಕ ಭಾಷಣ

ನಡೆಸದಿರುವ ಬಗ್ಗೆ ಎಲ್ಲ ಪ್ರತಿಪಕ್ಷಗಳೊಂದಿಗೆ ಸಮಾಲೋಚಿಸಿ ನಿರ್ಧಾರ ಸಚಿವ ಪ್ರಲ್ಲಾದ ಜೋಶಿ ನಾಗರಿಕ ಸೇವೆಗಳ ಸಾಮರ್ಥ್ಯವರ್ಧನೆಯ ರಾಷ್ಟೀಯ ಕಾರ್ಯಕ್ರಮ ಕರ್ಮಯೋಗಿಯಿಂದ ಸರ್ಕಾರದ ಮಾನವ ಸಂಪನ್ಮೂಲ ನಿರ್ವಹಣೆಯ ಪದ್ದತಿಗಳಲ್ಲಿ ಆಮೂಲಾಗ್ರ ಸುಧಾರಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಯುಎಸ್ಐಎಸ್ಪಿಎಫ್ ಒಂದು ಲಾಭರಹಿತ ಸಂಸ್ಥೆಯಾಗಿದ್ದು ಇದು ಭಾರತ ಮತ್ತು ಅಮೆರಿಕಾ ನಡುವಿನ ಪಾಲುದಾರಿಕೆಗಾಗಿ ಕೆಲಸ ಮಾಡುತ್ತದೆ

ಜಾಗತಿಕ ಉತ್ವಾದನಾ ಕೇಂದ್ರವಾಗಲು ಭಾರತದ ಸಾಮರ್ಥ್ಯ ಭಾರತದ ಅನಿಲ ಮಾರುಕಟ್ಟೆಯಲ್ಲಿನ ಅವಕಾಶಗಳು ಭಾರತದಲ್ಲಿ ವಿದೇಶಿ ನೇರ ಹೂಡಿಕೆ ಆಕರ್ಷಿಸಲು ಸುಲಭ ವ್ಯವಹಾರ ತಾಂತ್ರಿಕ ಕ್ಷೇತ್ರದಲ್ಲಿ ಸಾಮಾನ್ಯ ಅವಕಾಶಗಳು ಮತ್ತು ಸವಾಲುಗಳು ಇಂಡೋ ಪೆಸಿಫಿಕ್ ಆರ್ಥಿಕ ಸಮಸ್ಯೆಗಳು ಸಾರ್ವಜನಿಕ ಆರೋಗ್ಯದಲ್ಲಿ ಹೊಸತನ ಮುಂತಾದ ವಿವಿಧ ವಿಷಯಗಳನ್ನು ಇದು ಒಳಗೊಂಡಿದೆ ಈ ವರ್ಚುವಲ್ ಶ್ವಂಗಸಭೆಯಲ್ಲಿ ಕೇಂದ್ರ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಸಹ ಭಾಗವಹಿಸುತ್ತಿದ್ದಾರೆ

ಈ ಒಪ್ಪಂದಕ್ಕೆ ಪಶ್ಚಿಮ ಬಂಗಾಳ ಸಂಸದ ಡೆರೆಕ್ ಒಬ್ರಿಯೆನ್ ಹೊರತುಪಡಿಸಿ ಮಿಕ್ಕ ಎಲ್ಲರೂ ಒಪ್ಪಿಗೆ ನೀಡಿದ್ದಾರೆ ಶೂನ್ಯ ವೇಳೆಯನ್ನು ಒಂದು ಗಂಟೆಯಿಂದ ಅರ್ಧ ಗಂಟೆಗೆ ಇಳಿಸುವುದಕ್ಕೂ ಎಲ್ಲರೂ ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಕೂಡ ಅವರು ಹೇಳಿದರು ಅನ್ ಸ್ವಾರ್ಡ ಪ್ರಶ್ನೆಗಳಿಗೆ ಉತ್ತರಿಸಲು ಸಹ ಸರ್ಕಾರ ಸಿದ್ದವಿದೆ ಎಂದರು ಸರ್ಕಾರ ಚರ್ಚೆಯಿಂದ ಹಿಂದೆ ಸರಿಯುತ್ತಿಲ್ಲ ಮತ್ತು ವ್ಯವಹಾರ ಸಲಹಾ ಸಮೀತಿ ನಿರ್ಧಾರದ ಮೇರೆಗೆ ಎಲ್ಲ ವಿಷಯಗಳ ಮೇಲೂ ಚರ್ಚಿಸುವುದು ಎಂದು ಜೋಷಿ ಹೇಳಿದರು

ಕಾರ್ಯಕ್ರಮಕ್ಕೆ ಸಾಂಸ್ಥಿಕ ಚೌಕಟ್ಟುಗಳನ್ನು ರೂಪಿಸಲಾಗಿದೆ ಪ್ರಧಾನಿ ನೇತೃತ್ವದ ಸಾರ್ವಜನಿಕ ಮಾನವ ಸಂಪನ್ಮೂಲ ಮಂಡಳಿ ಸಾಮರ್ಥ್ಯ ವೃದ್ದಿ ಆಯೋಗ ಡಿಜಿಟಲ್ ಸ್ಲತ್ತುಗಳನ್ನು ಹೊಂದಲು ಮತ್ತು ನಿರ್ವಹಿಸಲು ವಿಶೇಷ ಉದ್ದೇಶದ ಘಟಕ ಮತ್ತು ಆನ್ ಲೈನ್ ತರಬೇತಿಗಾಗಿ ತಾಂತ್ರಿಕ ವೇದಿಕೆ ರಚನೆಯಾಗಲಿವೆ ನಾಗರಿಕ ಸೇವೆಯ ಅಧಿಕಾರಿಗಳು ಭಾರತೀಯ ಸಂಸ್ಸ್ತಿ ಮತ್ತು ಸಂವೇದನೆಗಳನ್ನು ಹೊಂದಿರಲು ಮತ್ತು ತಮ್ಮ ಬೇರುಗಳೊಂದಿಗೆ ಸಂಪರ್ಕ ಇಟ್ಟುಕೊಂಡೇ ವಿಶ್ವದಾದ್ಯಂತದ ಅತ್ಯುತ್ತಮ ಸಂಸ್ಥೆಗಳು ಮತ್ತು ಅಭ್ಯಾಸಗಳಿಂದ ಕಲಿಯುವಂತೆ ಅವರ ಸಾಮರ್ಥ್ಯ ವೃದ್ದಿಗೆ ಅಡಿಪಾಯ ಹಾಕಲು ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ

ನಿಯಮಾಧಾರಿತ ದಿಂದ ಪಾತ್ರಾಧಾರಿತ ಮಾನವ ಸಂಪನ್ಮೂಲ ನಿರ್ವಹಣೆಯ ಪರಿವರ್ತನೆಯನ್ನು ಬೆಂಬಲಿಸುವುದು ಹುದ್ದೆಯ ಅವಶ್ಯಕತೆಗಳಿಗೆ ತಕ್ಕ ಸಾಮರ್ಥ್ಯವನ್ನು ಆಧರಿಸಿ ಕೆಲಸವನ್ನು ನಿಗದಿಪಡಿಸುವುದು ಆಫ್ ಸ್ವೆಟ್ಕಲಿಕೆಗೆ ಪೂರಕವಾಗಿ ಆನ್ ಸ್ವೆಟ್ ಕಲಿಕೆಗೆ ಒತ್ತು ನೀಡುವ ಅಂಶಗಳು ಇದರಲ್ಲಿ ಸೇರಿವೆ ನಾಗರಿಕ ಸೇವೆಗಳ ಸಾಮರ್ಥ್ಯವರ್ಧನೆಯ ರಾಷ್ಟೀಯ ಕಾರ್ಯಕ್ರಮ ಕರ್ಮಯೋಗಿ ಸರ್ಕಾರದಲ್ಲಿರುವ ಮಾನವ ಸಂಪನ್ಮೂಲ ನಿರ್ವಹಣೆಯ ಪದ್ದತಿಗಳಲ್ಲಿ ಆಮೂಲಾಗ್ರ ಸುಧಾರಣೆ ತರಲಿದೆ ಇದು ನಾಗರಿಕ ಸೇವಕರ ಸಾಮರ್ಥ್ಯ ಹೆಚ್ಚಿಸಲು ಸುಸಜ್ಜಿತ ಮೂಲಸೌಕರ್ಯವನ್ನು ಹೆಚ್ಚಿಸಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಅವರು ತಮ್ಮ ಸರಣಿ ಟ್ಸೀಟ್ಗಳಲ್ಲಿ ಐಜಿಓಟಿ ವೇದಿಕೆಯು ಪಾತ್ರಾಧಾರಿತ ಮಾನವ ಸಂಪನ್ಮೂಲ ನಿರ್ವಹಣೆ ಮತ್ತು ನಿರಂತರ ಕಲಿಕೆಯ ಬದಲಾವಣೆಗೆ ಅವಕಾಶ ಕಲ್ಸಿಸಲಿದೆ ಕರ್ಮಯೋಗಿ ಯೋಜನೆ ನಾಗರಿಕ ಸೇವಕರನ್ನು ತಂತ್ರಜ್ಞಾನ ಮತ್ತು ಪಾರದರ್ಶಕತೆಯೊಂದಿಗೆ ಹೆಚ್ಚು ಸ್ವಜನಶೀಲ ರಚನಾತ್ಮಕ ಮತ್ತು ನಾವಿನ್ಯಪೂರ್ಣಗೊಳಿಸಿ ಭವಿಷ್ಯಕ್ಕೆ ಸನ್ನದ್ದಗೊಳಿಸಲಿದೆ ಎಂದು ಹೇಳಿದ್ದಾರೆ ಕರ್ಮಯೋಗಿ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿರುವುದಕ್ಕೆ ಕೇಂದ್ರ ಗ್ವಹ ಸಚಿವ ಅಮಿತ್ ಶಾ ಶ್ವಾಘಿಸಿದ್ದಾರೆ ಇದು ನಾಗರಿಕ ಸೇವೆಗಳಲ್ಲಿ ಪರಿವರ್ತನಾತ್ಮಕ ಬದಲಾವಣೆಯನ್ನು ತರುವ ಗುರಿ ಹೊಂದಿದೆ ಎಂದು ತಿಳಿಸಿದ್ದಾರೆ ಈ ದೂರದರ್ಶಿತ್ಯದ ಸುಧಾರಣೆಗೆ ಪ್ರಧಾನಿ ಅವರಿಗೆ ಕ್ಪತಜ್ಞತೆ ಸಲ್ಲಿಸಿ ಈ ಸಮಗ ಮತ್ತು ಆಮೂಲಾಗ ಯೋಜನೆಯು ವೈಯಕ್ತಿಕ ಮತ್ತು ಸಾಂಸ್ಥಿಕ ಸಾಮರ್ಥ್ಯ ವರ್ಧನೆಯ ಮೇಲೆ ಕೇಂದ್ರೀಕರಿಸುತ್ತದೆ

ಗುರಿ ಚಾಲಿತ ಮತ್ತು ನಿರಂತರ ತರಬೇತಿಯು ವ್ಯವಸ್ಥೆಯಲ್ಲಿ ಹೊಣೆಗಾರಿಕೆ ಮತ್ತು ಪಾರದರ್ಶಕತೆಯನ್ನು ಖಾತ್ರಿಪಡಿಸಲು ನಾಗರಿಕ ಸೇವಕರಿಗೆ ಅಧಿಕಾರ ಮತ್ತು ಸಂವೇದನೆಯನ್ನು ನೀಡುತ್ತದೆ ಎಂದು ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ

ಜಾಗತಿಕ ಮಟ್ವದಲ್ಲಿ ಅತ್ಯುತ್ತಮ ಅಭಿಷ್ಕಾರ ಅಭಿವೃದ್ದಿಶೀಲ ರಾಷ್ಟ್ರಗಳ ಪಟ್ಟಿಗೆ ಭಾರತ ಸೇರ್ಪಡೆಯಾಗಿದ್ದು ಇದು ಅತ್ಯುತ್ತಮ ಸಾಧನೆಯಾಗಿದೆ

ಐಐಟಿ ದೆಹಲಿ ಮತ್ತು ಬಾಂಬೆ ಬೆಂಗಳೂರಿನ ಐಐಎಸ್ಸಿ ಮತ್ತು ಇತರೆ ವೈಜ್ಞಾನಿಕ ಸಂಸ್ಥೆಗಳು ಅತ್ಯುತ್ತಮ ಕೆಲಸ ಮಾಡುತ್ತಿವೆ ಭಾರತ ಮಧ್ಯಮ ಆದಾಯದ ಆರ್ಥಿಕತೆ ಹೊಂದಿದ್ದರೂ ಆವಿಷ್ಕಾ ರದಲ್ಲಿ ಅತ್ಯುತ್ತಮ ಕೆಲಸ ಮಾಡುತ್ತಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಜಾಗತಿಕ ಆವಿಷ್ಕಾರಿ ಸೂಚ್ಯಂಕದಲ್ಲಿ ಸ್ತಿರ ಸುಧಾರಣೆ ಕಂಡುಬರುತ್ತಿರುವುದಕ್ಕೆ ಅತ್ಯುತ್ತಮ ಜ್ಞಾನದ ಬಂಡವಾಳ ಕ್ರಿಯಾಶೀಲ ನವೋದ್ಯಮ ಪೂರಕ ವ್ಯವಸ್ಥೆ ಮತ್ತು ಸಾರ್ವಜನಿಕ ಹಾಗೂ ಖಾಸಗಿ ಸಂಶೋಧನಾ ಸಂಸ್ಥೆಗಳ ಅದ್ಬುತ ಕೆಲಸ ಕಾರ್ಯಗಳು ಕಾರಣವಾಗಿವೆ ಭಾರತ ಜಾಗತಿಕ ಅನ್ವೇಷಣಾ ಸೂಚ್ಯಂಕದಲ್ಲಿ ತನ್ನ ಸ್ಡಾನವನ್ನು ಇನ್ನಷ್ನು ಸುಧಾರಿಸಿಕೊಳ್ಳುವ ಉನ್ನತ ಗುರಿಯನ್ನು ಹೊಂದಬೇಕು ಹಾಗೂ ತನ್ನ ಪ್ರಯತ್ನಗಳನ್ನು ದುಪ್ಪಟ್ಟುಗೊಳಿಸಬೇಕಾಗಿದೆ ಗೌರವಾನ್ಲಿತ ಪ್ರಧಾನಮಂತ್ರಿಗಳು ನೀಡಿರುವ ಆತ್ಮನಿರ್ಭರ ಭಾರತ ಕನಸು ಸಾಕಾರಗೊಳ್ಳಲು ಭಾರತ ತನ್ನ ಸಾಮರ್ಥ್ಯ ಮೀರಿ ಕೆಲಸ ಮಾಡಬೇಕು ಮತ್ತು ವೈಜ್ಞಾನಿಕ ಮನೋಭಾವವನ್ನು ಅಭಿವೃದ್ದಿಪಡಿಸಲು ಜಾಗತಿಕ ಶಕ್ತಿಗಳೊಂದಿಗೆ ಸ್ಪರ್ಧೆ ಮಾಡಬೇಕಿದೆ ಭಾರತ ಮಹತ್ವದ ಬದಲಾವಣೆಗಳನ್ನು ಮಾಡಿಕೊಳ್ಳಲು ಇದು ಸಕಾಲವಾಗಿದೆ

ದೇಶದ ಪ್ರತಿಯೊಂದು ಮನೆಗೆ ಶುದ್ದ ಕುಡಿಯುವ ನೀರು ಪೂರೈಸುವ ಯೋಜನೆ ಜಾರಿ ವೇಳೆ ವಿವಿಧ ಅಂಶಗಳಿಗೆ ಒತ್ತು ನೀಡುವಂತೆ ಕೇಂದ್ರ ಜಲಶಕ್ತಿ ಸಚಿವಾಲಯ ಎಲ್ಲ ರಾಜ್ಯಗಳಿಗೆ ಸೂಚನೆ ನೀಡಿದೆ

ಕೋಟ್ಯಾಂತರ ಭಾರತೀಯರ ಮೊಬೈಲ್ ಮತ್ತು ಅಂತರ್ಜಾಲ ಬಳಕೆದಾರರ ಹಿತರಕ್ಷಣೆಗಾಗಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಭಾರತೀಯರಿಗೆ ಸ್ಟೆಬರ್ ಭದ್ರತೆ ಒದಗಿಸಲು ಈ ನಿರ್ಧಾರವನ್ನು ಕ್ಷೆಗೊಳ್ಳಲಾಗಿದೆ